ಪ್ರತಿವರ್ಷದಂತೆ ಈ ಬಾರಿಯೂ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ

ಹಲವು ಪಕ್ಷಗಳ ನಾಯಕರು ಮತ್ತು ಪಕ್ಷೇತರ ಅಭ್ಞರ್ಥಿಗಳು ಬಿಡುವಿಲ್ಲದಂತೆ ಮತಯಾಚನೆ ಮಾಡುತ್ತಿದ್ದಾರೆ

ಹೊರಗಡೆಯಿಂದ ಬಂದು ಹೋಟೆಲ್ ಲಾಡ್ಜ್ ಗಳಲ್ಲಿ ತಂಗಿರುವಂತಹವರು ನಿಗದಿತ ವೇಳೆಗೆ ಸ್ವಳ ತೊರೆಯಬೇಕು ಈ ಬಗ್ಗೆ ನಾಳೆಯೊಳಗೆ ವರದಿ ಸಲ್ಲಿಸುವಂತೆ ಮಾಲೀಕರಿಗೆ ಉಡುಪಿ ಜೆಲ್ಲಾ ಚುನಾವಣಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರುನ್ಸಿಸ್ ಹೇಳಿದ್ದಾರೆ ಆದಾಗ್ಯೂ ಪ್ರವಾಸಿಗರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಲವಂತೆ ತಿಳಿಸಿದ್ದಾರೆ

ಸದಾನಂದಗೌಡ ಅವರ ಕಾರನ್ನು ತಡೆದು ಚುನಾವಣಾಧಿಕಾರಿಗಳು ತಪಾಸಣೆ ನಡೆಸಿದ್ದಾರೆ ಮಾಗಡಿ ಮುಖ್ಯ ರಸ್ತೆಯ ಗೊಲ್ಲರಹಟ್ಟ ಚೆಕ್ ಮೋಸ್ಟ್ ನಲ್ಲಿ ಶ್ರಚಾರ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದ ಡಿ

ಸದಾನಂದಗೌಡರ ಕಾರನ್ನು ತಡೆದು ಪರಿಶೀಲನೆ ನಡೆಸಲಾಗಿದ್ದು ಇಡೀ ಕಾರ್ಯಚರಣೆಯನ್ನು ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ ಎಂದು ಸುದ್ದಿಸಂಸ್ಥೆಯೊಂದು ವರದಿ ಮಾಡಿದೆ

ತಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿಗಿಂತ ಈ ಸಲ ಬಿಜೆಪಿಗೆ ಉತ್ತಮ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ವಿಜಯೇಂದ್ರ ತಿಳಿಸಿದರು

ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈಗೆ ಗೆಲುವಿಗೆ ಸೂಕ್ತ ಕಾರ್ಯತಂತ್ರ ರೂಪಿಸಲಾಗಿದೆ ಎಂದರು